ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ

ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ

ಈ ಯೋಜನೆಗಳನ್ನು ಕ್ಷಿಪ್ರವಾಗಿ ಪೂರೈಸಲು ಅಗತ್ತ ಭೂಮಿ ಒದಗಿಸಲು ಭೂಸ್ವಾಧೀನ ಪ್ರಕ್ರಿಯೆಯನ್ನು ತೀವ್ರಗೊಳಿಸಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸಬೇಕು ರಸ್ತೆ ಅಭಿವೃದ್ದಿಯ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳ ಹಾಗೂ ನೀರಿನ ಪೈಪುಗಳ ಸ್ಥಳಾಂತರ ಕಾರ್ಯಗಳನ್ನು ಕ್ಷಿಪ್ರ ಗತಿಯಲ್ಲಿ ಕೈಗೊಳ್ಳಬೇಕು ಎಂದರು

ಕುಮಾರಸ್ವಾಮಿ ವಿಧಾನಸೌಧದಲ್ಲಿ ನಿನ್ನ ತಿಳಿಸಿದ್ದಾರೆ

ರಾಜ್ಯಪಾಲರು ವಿಧಾನಪರಿಷತ್ತಿನ ಸಭಾಪತಿಯವರನ್ನು ಆಯ್ಕೆ ಮಾಡುವಾಗ ಎಲ್ಲಿಯೂ ಪಂಗಾಮಿ ಅನ್ನುವ ಪದ ಬಳಸಿಲ್ಲ ಸಭಾಪತಿಯೆಂದೇ ಉಲ್ಲೇಖಿಸಿದ್ದಾರೆ ಆದ್ದರಿಂದ ಹಾಲಿ ಪೀಠ ಇದುವರೆಗೆ ತೆಗೆದುಕೊಂಡ ಎಲ್ಲಾ ನಿಲುವುಗಳು ಕಾನೂನುಬದ್ಧವಾಗಿದೆ ಎಂದು ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟಪಡಿಸಿದ್ದಾರೆ ವಿಧಾನಪರಿಷತ್ತಿನಲ್ಲಿ ನಿನ್ನೆ ಸಭಾಪತಿ ಹಾಗೂ ಉಪಸಭಾಪತಿ ಹುದ್ದೆಗಳಿಗೆ ಚುನಾವಣೆ ನಡೆಸಬೇಕು ಎಂದು ಪ್ರತಿಪಕ್ಷ ಬಿಜೆಪಿ ಸದಸ್ದರು ಒತ್ತಾಯಿಸಿದಾಗ ಉತ್ತರಿಸಿದ ಅವರು ಹೊಸ ಸಭಾಪತಿ ಆಯ್ಕೆಯಾಗುವವರೆಗೂ ಕಲಾಪವನ್ನು ನಡೆಸುವ ಪಕ್ಕು ಹಾಲಿ ಸಭಾಪತಿಯವರಿಗೆ ಇದೆ ಈ ಅಧಿವೇಶನ ಮುಗಿಯುವುದರೊಳಗೆ ನೂತನ ಸಭಾಪತಿಯನ್ನು ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು ನೂತನ ಸಭಾಪತಿ ಆಯ್ಲೆ ಸಂಬಂಧ ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಲಾಗಿದೆ ಸಭಾವತಿ ಆಯ್ಲೆ ಸಂಬಂಧ ದಿನಾಂಕ ನಿಗದಿಪಡಿಸುವ ಅಧಿಕಾರವನ್ನು ಸಚಿವ ಸಂಪುಟ ಮುಖ್ಯಮಂತ್ರಿಯವರಿಗೆ ವಹಿಸಿದೆ ಅವರು ರಾಜ್ಯಪಾಲರೊಂದಿಗೆ ಚರ್ಚಿಸಿ ದಿನಾಂಕ ನಿಗದಿಪಡಿಸುತ್ತಾರೆ ಎಂದು ವಿವರ ನೀಡಿದರು ರಾಜ್ಯದಲ್ಲಿ ವಸತಿ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ಪ್ರಗತಿಯಲ್ಲಿದ್ದು

ಖಾದರ್ ವಿಧಾನಸಭೆಯಲ್ಲಿ ಪ್ರಕಟಿಸಿದ್ದಾರೆ

ಮಾರಕ ನಿಘಾ ಕಾಯಿಲೆಗೂ ಮತ್ತು ಮಾವಿನ ಹಣ್ಣಿಗೂ ಯಾವುದೇ ಸಂಬಂಧವಿಲ್ಲ ಆದರೆ ಈ ಬಗ್ಗೆ ಆನಗತ್ತ ಅಪಪ್ರಚಾರವಾಗಿದ್ದರಿಂದ ಮಾವಿನ ಪಣ್ಣಿನ ಮಾರಾಟ ಕುಸಿತವಾಗಿ ನಷ್ಟ ಅನುಭವಿಸಲು ಕಾರಣವಾಯಿತು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ರಾಜ್ ಖಾತೆ ಸಚಿವ ಕೃಷ್ಣ ಭೈರೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಧಾನಸಭೆಯಲ್ಲಿ ನಿನ್ನೆ ಮಾವಿನ ಬೆಳೆ ಹಾನಿಯ ಬಗ್ಗೆ ಸರ್ಕಾರದ ಗಮನ ಸೆಳೆದ ವಿಧಾನಸಭಾಧ್ಯಕ್ಷ ರಮೇಶ್ಕುಮಾರ್ ಕೋಲಾರ ಜಿಲ್ಲೆಯ ತಮ್ಮ ಕ್ಷೇತ್ರದಲ್ಲೇ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಕೂಡಲೇ ಸರ್ಕಾರ ನೆರವಿಗೆ ಧಾವಿಸಬೇಕು ಎಂದು ಮನವಿ ಮಾಡಿದಾಗ ಪ್ರತಿಕ್ರಿಯಿಸಿದ ಸಚಿವರು ಮಾವಿನ ಪಣ್ಣಿನಿಂದ ನಿಫಾ ರೋಗ ಬರುತ್ತದೆ ಎಂಬುದು ಸಂಪೂರ್ಣ ಸುಳ್ಳು ವದಂತಿ ಬೆಲೆ ಕುಸಿತದಿಂದಾಗಿ ರೈತರು ಪಣ್ಣಗಳನ್ನು ರಸ್ತೆಗೆ ಚೆಲ್ಲುವ ಪರಿಸ್ತಿತಿ ನಿರ್ಮಾಣವಾಗಿದೆ ಈ ವಿಷಯವನ್ನು ತೋಟಗಾರಿಕಾ ಸಚಿವರ ಗಮನಕ್ಕೆ ತಂದು ನೆರವು ಒದಗಿಸುವುದಾಗಿ ಭರವಸೆ ನೀಡಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಸಂತ್ರಸ್ತ ಕೈಲಾಸ ಸರೋವರ ಯಾತ್ರಿಕರ ರಕ್ಷಣಾ ಕಾರ್ಯ ಇಂದು ಕೊನೆಗೊಳ್ಳೂವ ನಿರೀಕ್ಷೆಯಿದೆ

ಸಿಮಿಕೋಟ್ನಿಂದ ಯಾತ್ರಿಕರನ್ನು ನೇಪಾಳಗಂಜ್ ಮತ್ತು ಸುರ್ಕೇತ್ಗೆ ಸ್ಥಳಾಂತರಿಸಲಾಗಿದೆ

ಈ ನಡುವೆ ಕೈಲಾಸ ಮಾನಸ ಸರೋವರದಲ್ಲಿ ವಾತಾವರಣ ಸಾಮಾನ್ನ ಸ್ವಿತಿಗೆ ಮರಳಿದೆ ಡಾಕ್ಟರ್ ಶ್ವಾಮ್ಪ್ರಸಾದ್ ಮುಖರ್ಜಿ ಅವರು ಭವಿಷ್ಣದ ಭಾರತಕ್ಷೆ ಭದ್ರ ಬುನಾದಿಯನ್ನು ಪಾಕಿ ಕೊಟ್ಟವರು ದೇಶದ ಗಡಿ ರಕ್ಷಣೆ ಮತ್ತು ಭಾರತದ ಸಂಸ್ಟತಿ ಹಾಗೂ ಪರಂಪರೆಯ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಿದ್ದರು ಎಂದು ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಯಾನ ಖಾತೆ ಸಚಿವ ಡಿ

ಸದಾನಂದಗೌಡ ಹೇಳಿದ್ದಾರೆ

ಸರಕು ಮತ್ತು ಸೇವೆಗಳ ತೆರಿಗೆ ಜಿಎಸ್ಟಿ ಮರುಪಾವತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ವಯಂಚಾಲಿತಗೊಳಿಸಲು ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಕೇಂದ್ರ ಪಣಕಾಸು ಕಾರ್ಯದರ್ಶಿ ಪಸ್ಮುಖ್ ಅಧಿಯಾ ತಿಳಿಸಿದ್ದಾರೆ ದಿಲ್ಲಿಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ದೇಶದ ತೆರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಸರಳೀಕರಿಸಲು ಕೇಂದ್ರ ಸರ್ಕಾರ ಕಾರ್ಯೋನ್ನುಖವಾಗಿದೆ ದೇಶದಲ್ಲಿ ಮತ್ತೊಂದು ಆರ್ಥಿಕ ಸುಧಾರಣೆಗೆ ಜಿಎಸ್ಟಿ ಜಾರಿ ಅಗತ್ಯವಾಗಿತ್ತು ಅದರ ಯಶಸ್ತಿ ಜಾರಿಯ ಶ್ರೇಯಸ್ನು ಜನತೆಗೆ ಸಲ್ಲುತ್ತದೆ ಎಂದರು

ಗದಗ ಕಾಟನ್ ಸೇಲ್ ಸೋಸೈಟಿ ಆವರಣದಲ್ಲಿರುವ ಜಿಲ್ಲಾ ಕಾಂಗ್ರೆಸ ಕಾರ್ಯಾಲಯದಲ್ಲಿ ಹಾಗೂ ಹುಬ್ಲಳ್ಳಿ ಮಿನಿವಿಧಾನ ಸೌಧದಲ್ಲಿರುವ ಸಮಾಜ ಕಲ್ಲಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಪಸಿರುಕ್ತಾಂತಿಯ ಪರಿಕಾರ ಡಾಕ್ಷರ್ ಬಾಬು ಜಗಜೀವನರಾಮರವರ ಮಣ್ಣತಿಥಿ ಆಚರಿಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಗಜೀವನರಾಂರವರ ಪುಣ್ಯತಿಥಿ ಸ್ಮರಣೆ ಅಂಗವಾಗಿ ವಿವಿಧ ಕಾರ್ಯಕ್ರಮ ಅಯೋಜಿಸಲಾಗಿತ್ತು ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಅಧ್ಯಕ್ಷ ಟಿ

ಪ್ರಭುದೇವ್ ಸೇರಿದಂತೆ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಜಗಜೀವನರಾಂ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜಗಜೀವನರಾಂ ಅವರ ಸಾಧನೆಗಳನ್ನು ಸ್ನರಿಸಿದರು ಮಂಡ್ಡ ಜನತೆಯ ಬಹುದಿನಗಳ ಬೇಡಿಕೆಯಾದ ಡಾಕ್ಷರ್ ಬಾಬು ಜಗಜೀವನರಾಮ್ ಅವರ ಸಮುದಾಯ ಭವನದ ಕಾಮಗಾರಿಯನ್ನು ಶೀಘ್ರದಲ್ಲೇ ಆರಂಭಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ ಹೇಳಿದರು ಈಗ ಚುಟುಕು ಸುದ್ಗಿ ಶುಚಿ ರುಚಿಯಾದ ಉಪಹಾರ ಊಟವನ್ನು ಗ್ರಾಹಕರು ಇರುವಲ್ಲಿಗೇ ತೆರಳಿ ಯೋಗ್ವ ದರದಲ್ಲಿ ಒದಗಿಸಿದರೆ ಉತ್ತಮ ಆದಾಯ ಗಳಿಸಿ ಆರ್ಥಿಕವಾಗಿ ಅಭಿವ್ಯದ್ಲಿ ಹೊಂದಲು ಸಾಧ್ಯವಿದೆ ಗುಣಮಟ್ನ ಹಾಗೂ ಸೇವೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೇ ಜನರಿಗೆ ಒಳ್ಳೆಯ ಆಹಾರ ಮೂರೈಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ವರ್ ಎನ್

ಧಾರವಾಡದಲ್ಲಿ ನಿನ್ನೆ ಸಂಚಾರಿ ಕ್ಕಾಂಟೀನ್ಗೆ ಚಾಲನೆ ನೀಡಿ ನಂತರ ಅವರು ಮಾತನಾಡಿದರು

ಮಾನವ ಹಕ್ಕುಗಳ ಆಯೋಗದ ಹೆಸರು ಲಾಂಭನಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಕೆಲ ಸಂಘ ಸಂಸ್ಕೆ ಫೆಡರೇಷನ್ಗಳಿಗೆ ಅಧಿಕಾರಿಗಳು ಕಡಿವಾಣ ಪಾಕಬೇಕು ಎಂದು ರಾಜ್ಯ ಮಾನವ ಪಕ್ಕುಗಳ ಆಯೋಗದ ನ್ಯಾಯಿಕ ಸದಸ್ಯ ಕೆ

ಮಾವಿಗೆ ದೆಂಬಲ ದೆಲೆ ಫೋಷಿಸಬೇಕು ಎಂದು ಆಗ್ರಹಿಸಿ ಕೋಲಾರ ಜಿಲ್ಲಾಡಳಿತ ಭವನದ ಎದುರು ನಿನ್ನೆ ಮಾವು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು